ನವದೆಹಲಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ ಎರಡು ದಿನಗಳಿಂದ ನಡೆದ ಹವಾಮಾನ ಬದಲಾವಣೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ದ್ರೆಜಿಲ್ ದಕ್ಷಿಣ ಆಫ್ರಿಕಾ ಭಾರತ ಮತ್ತು ಚೀನಾ ದೇಶಗಳು ಈ ನಿರ್ಧಾರಕ್ಷೆ ಬಂದಿವೆ

ಮಾಂಡವಿಯಾ ತಿಳಿಸಿದ್ದಾರೆ ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ ಅವರು ಎಲ್ಲಾ ನಾಗರಿಕರಿಗೆ ನಿರ್ದಿಷ್ಟ ಆರೋಗ್ಯ ಭದ್ರತೆ ಒದಗಿಸುವ ಗುರಿ ಹೊಂದಿದ್ದಾರೆ ಇದರ ಉಪಕ್ರಮವಾಗಿ ಗುಣಮಟ್ಟದ ಡಿಷಧಗಳನ್ನು ರಾಷ್ಷೀಯ ಡಿಷಧ ಪ್ರಾಧಿಕಾರಕ್ಕೆ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಆರ್ಥಿಕ ವ್ವವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಸಮ್ಮಖದಲ್ಲಿ ದೆಹಲಿಯಲ್ಲಿ ನಿನ್ನೆ ಈ ಒಪ್ಪಂದವಾಗಿದೆ ಸ್ವಯಂಚಾಲಿತ ಉಪಕೇಂದ್ರಗಳು ವಿದ್ಯುತ್ ಜಾಲ ವಿಶ್ಲೇಷಣೆ ಮತ್ತು ವಿದ್ಯುತ್ ಪೂರೈಕೆಗೆ ಅಗತ್ಯವಾದ ಉಪಕರಣಗಳನ್ನು ಒದಗಿಸಲು ಈ ಒಪ್ಪಂದ ಸಹಕಾರಿ ಎಂದು ಹಣಕಾಸು ಸಚಿವಾಲಯ ಹೇಳಿದೆ

ಸಾರ್ವಜನಿಕರು ತಮ್ಮ ಸಲಹೆ ಚಿಂತನೆಗಳನ್ನು ತಮ್ಮದೊಂದಿಗೆ ವಿನಿಯಮ ಮಾಡಿಕೊಳ್ಳಬಹುದು ಅವುಗಳನ್ನು ಈ ವಿಶೇಷ ಸಂಚಿಕೆಯಲ್ಲಿ ತಾವು ಇತರ ಜನರೊಂದಿಗೆ ಹಂಚಿಕೊಳ್ಳಬಯಸುವುದಾಗಿ ಪ್ರಧಾನಮಂತ್ರಿಗಳು ಮನವಿ ಮಾಡಿದ್ದಾರೆ

ಕಟಕ್ ಪೊಲೀಸರು ಮತ್ತು ಅಗ್ವಿಶಾಮಕ ಸಿಬ್ಲಂದಿ ಹಾಗೂ ಒಡಿಶಾ ವಿಪತ್ತು ತುರ್ತು ಕಾರ್ಯಪಡೆ ಸ್ಗಳಕ್ಕೆ ಧಾವಿಸಿ ಪರಿಹಾರ ಕಾರ್ಯಾಚರಣೆ ನಡೆಸಿವೆ

ಉತ್ತರಾಖಂಡದ ಸುಪ್ರಸಿದ್ದ ಯಾತ್ರಾಶ್ವಳವಾದ ಬದರೀನಾಥ ಮಂದಿರದ ಬಾಗಿಲುಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಮುಚ್ಲಲಾಯಿತು ವೇದಘೋಷಗಳು ಮತ್ತು ಮಂತ್ರಪಕಣದೊಂದಿಗೆ ನಡೆದ ಈ ಪವಿತ್ರ ಕಾರ್ಯಕ್ರಮದ ವೇಳೆ ಬದರೀನಾಥ ಮಂದಿರವನ್ನು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ದೇಶ ವಿದೇಶಗಳಿಂದ ಬದರೀಗೆ ಆಗಮಿಸಿದ್ದ ಸಾವಿರಾರು ಶ್ರದ್ದಾಳುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಚಳಿಗಾಲ ಮುಗಿಯುವವರೆಗೂ ಬದರೀನಾಥ ಮಂದಿರದ ಉತ್ತವ ಮೂರ್ತಿಗಳಿಗೆ ನರಸಿಂಹ ಮಂದಿರದಲ್ಲಿ ಪೂಜೆ ಮನಸ್ನಾರ ನೆರವೇರುತ್ತದೆ ಇದಕ್ಷಾಗಿ ಈ ವಿಗ್ರಹಗಳನ್ನು ಇಂದು ಬೆಳಗಿನ ಜಾವ ಪಲಕ್ಕಿಗಳಲ್ಲಿರಿಸಿ ನರಸಿಂಹ ಮಂದಿರಕ್ಕೆ ಕೊಂಡೊಯ್ಲಲಾಯಿತು ಹಿಮಾಲಯದ ತಪ್ಪಲಿನಲ್ಲಿರುವ ನಾಲ್ಕು ಪವಿತ್ರ ಯಾತ್ರಾಸ್ಥಳಗಳಾದ ಗಂಗೋತ್ರಿ ಯಮುನೋತ್ರಿ ಮತ್ತು ಕೇದರನಾಥ ಮಂದಿರಗಳನ್ನು ಈಗಾಗಲೇ ಮುಚ್ಯಲಾಗಿದೆ ಈ ಪ್ರದೇಶದಲ್ಲಿ ತಾಪಮಾನ ಶೂನ್ಲ ಡಿಗ್ಗಿಂತ ಕೆಳಗಿದಿದ್ದು ಹಿಮ ಬೀಳಲು ಆರಂಭವಾಗಿರುವುದರಿಂದ ಈ ಸಾಂಪ್ರದಾಯಿಕ ವಿಧಾನವನ್ನು ಅನುಸರಿಲಾಗುತ್ತದೆ ಬಿಹಾರದ ಮುಜಾಫರ್ಪುರ್ನ ಗಲ್ಲಿಯೊಂದರಿಂದ ನಕಲಿ ವೈದ್ಯನೊಬ್ಬನನ್ನು ಕೇಂದ್ರೀಯ ತನಿಖಾ ತಂಡದ ಅಧಿಕಾರಿಗಳು ಬಂಧಿಸಿದ್ದಾರೆ

ಆಕ್ರಯಧಾಮದಲ್ಲಿದ್ದ ಬಾಲಕಿಯರಿಗೆ ಎಚ್ಡರತಪ್ಪಿಸುವ ಚುಚ್ಚುಮದ್ದುಗಳನ್ನು ನೀಡುತ್ತಿದ್ದ ಎನ್ನುವ ಸುಳಿವಿನ ಆಧಾರದ ಮೇಲೆ ಸಿಬಿಐ ಅಧಿಕಾರಿಗಳು ಈತನನ್ನು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಬ್ರಜೇಶ್ ಠಾಕೂರ್ನ ಮತ್ತೊಬ್ಲ ನಿಕಟವರ್ತಿ ಸಹಿಷ್ಣಾ ಪ್ರವೀಣ್ ಅಲಿಯಾಸ್ ಮಧು ಎನ್ನುವ ಮಹಿಳೆಯನ್ನು ಸಹ ನಿನ್ನೆ ಬಂಧಿಸಲಾಗಿದ್ದು

ಈಕೆ ಪ್ರಕರಣ ವೆಳಕಿಗೆ ಬಂದ ನಂತರ ತಲೆಮರೆಸಿಕೊಂಡಿದ್ದಳು

ಸಾಜಿ ಕರುಣ್ ನಿರ್ದೇಶನದ ಮಲೆಯಾಳಂ ಚಿತ್ರ ಓಲು ಚಲನಚಿತ್ರಗಳ ವಿಭಾಗದಲ್ಲಿ ಮೊದಲು ಪ್ರದರ್ಶನಗೊಳ್ಳುವ ಗೌರವಕ್ಕೆ ಪಾತ್ರವಾಗಿದ್ದರೆ ಕಿರು ಚಿತ್ರಗಳ ವಿಭಾಗದಲ್ಲಿ ಆದಿತ್ದ ಸುಹಾಸ್ ಜಂಬಾಲೆ ನಿರ್ದೇಶನದ ಚಿತ್ರ ಮೊದಲು ಪ್ರದರ್ಶನಗೊಳ್ಲುವುದು

ಇಂದು ಮುಸ್ಲಿಂ ಬಾಂಧವರು ದೇಶಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಪ್ರವಾದಿ ಮೊಹಮ್ದದರ ಜನ್ನದಿನವಾದ ಇಂದು ವಿಶೇಷ ಪ್ರಾರ್ಥನೆ ಮಿಲಾದ್ಗಳ ಮೆರವಣಿಗೆ ಶುಭಾಶಯ ಮತ್ತು ಸಿಹಿ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ

ಈ ಪವಿತ್ರ ದಿನ ಮುಸ್ಲಿಂ ಬಾಂಧವರಿಗೆ ಸಂತಸ ತರಲಿ ಎಂದು ರಾಷ್ಟಪತಿಗಳು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರವಾದಿ ಮೊಹಮ್ನದ್ರು ಮಾನವೀಯತೆಯ ಹರಿಕಾರರಾಗಿದ್ದರು ಸಹಾನುಭೂತಿ ಮತ್ತು ಸಹೋದರತೆಯ ಮಹತ್ವವನ್ನು ಸಾರಿದರು ಎಂದು ಉಪರಾಷ್ಟಪತಿ ವೆಂಕಯ್ಯನಾಯ್ದು ಸಹ ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ

ಮೃತರ ಸಂಖ್ಯೆ ಮತ್ತಪ್ಪು ಹೆಚ್ಚುವ ನಿರೀಕ್ಷೆಯಿದೆ ಎಂದು ತಿಳಿಸಿದ್ದಾರೆ ವಿಶ್ವ ಸಂಸ್ಥೆಯ ಪರಿಸರ ವಿಭಾಗದ ಮುಖ್ಯಸ್ಥರಾಗಿದ್ದ ಎರಿಕ್ ಸೊಲ್ನೀಮ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅವರ ದುಪ್ಟಟ್ಟು ಪ್ರಯಾಣ ವೆಚ್ಚ ಕುರಿತು ಲೆಕ್ಕ ಪರಿಶೋಧಕರು ಸಲ್ಲಿಸಿದ್ದ ವರದಿಯಲ್ಲಿ ಪ್ರಶ್ನಿಸಿದ್ದ ಹಿನ್ನೆಲೆಯಲ್ಲಿ ಸೊಲ್ಜೀಮ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು

ವಿರಾಟ್ ಕೊಟ್ಲಿ ನೇತೃತ್ವದ ಭಾರತ ತಂಡ ಚುಟುಕು ಕ್ರಿಕೆಟ್ನಲ್ಲಿ ಪಾರಮ್ಯ ಮುಂದುವರಿಸುವ ಇರಾದೆ ಹೊಂದಿದೆ

ಸ್ಟೀವ್ ಸ್ಮಿತ್ ಮತ್ತು ಡೇವಿಡ್ ವಾರ್ನರ್ ಅನುಪ್ಯಾತಿಯಲ್ಲಿ ಕಣಕ್ಕಿಳಿಯುತ್ತಿರುವ ಆಸ್ಟೇಲಿಯಾ ವಿರುದ್ಧ ಭಾರತ ಗೆಲ್ಲುವ ಭರವಸೆ ಹೊಂದಿದೆ